ಭಯೋತ್ಪಾದನೆ ನಿಗ್ರಹ ವಿಷಯದಲ್ಲಿ ಈಗಿನ ಸ್ವಿತಿಗೂ ಹಿಂದಿನ ಸ್ವಿತಿಗೂ ಅಜಗಜಾಂತರ ವ್ಲತ್ಲಸವಿದೆ

ಉಗ್ರ ಸಂಘಟನೆ ಜೈಷ್ ಎ ಮೊಪಮ್ ಮುಖ್ಖಸ್ಥ ಮೌಲಾನಾ ಮಸೂದ್ ಅಜ್ ರ್ ಪಾಕಿಸ್ತಾನದಲ್ಲಿರುವುದಾಗಿ

ವಿಂಗ್ ಕಮಾಂಡರ್ ಅಭಿನಂದನ್ ವರ್ತವಾಮನ್ ಅವರು ಪಂಜಾಬ್ನ ಅಟ್ಲಾರಿ ವಾಫಾ ಗಡಿಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ತಾಯ್ವಾಡಿಗೆ ಆಗಮಿಸುವ ನಿರೀಕ್ಷೆ ಇದೆ ಅವರ ಆಗಮನದ ಹಿನ್ನೆಲೆಯಲ್ಲಿ ಬಿಎಸ್ಎಫ್ ಯೋಧರ ರಿಟ್ರೀಟ್ ಪೆರೇಡ್ ರದ್ದುಪಡಿಸಲಾಗಿದೆ ಕೇವಲ ಬಾವುಟ ಕೆಳಗಿಳಿಸುವ ಕಾರ್ಯಕ್ರಮ ಮಾತ್ರ ವಿತ್ತು ಭಯೋತ್ವಾದನೆ ನಿಗ್ರಹ ವಿಷಯದಲ್ಲಿ ಈಗಿನ ಸ್ಥಿತಿಗೂ ಹಿಂದಿನ ಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ತಮಿಳುನಾಡಿನ ಕನ್ನಾಕುಮಾರಿಯಲ್ಲಿಂದು ವಿವಿಧ ಯೋಜನೆಗಳನ್ನು ಉದ್ವಾಟಿಸಿ ಮಾತನಾಡಿದ ಅವರು ಉರಿ ದಾಳಿ ಮತ್ತು ಪುಲ್ವಾಮಾ ದಾಳಿಗೆ ಪ್ರತ್ಯುತ್ತರಕ್ಕೆ ದೇತ ಸಾಕ್ಷಿಯಾಗಿದೆ ಎಂದರು

ತಮ್ನ ಸರ್ಕಾರ ಪೂರ್ಣ ಸ್ವಾತಂತ್ರ್ನ ನೀಡಿದ್ಲು ಈಗಿನ ನವಭಾರತದಲ್ಲಿ ಭಯೋತ್ವಾದನೆಗೆ ತಕ್ಷ ಉತ್ತರ ನೀಡಲಾಗುವುದು ಎಂದರು ವಾಯುಪಡೆಗೆ ದೇಶದ ಜನತೆ ಅಭೂತಪೂರ್ವ ಬೆಂಬಲ ನೀಡಿದಾರೆ ಎಂದ ಅವರು ಕೆಲವು ರಾಜಕೀಯ ಪಕ್ಷಗಳು ಮಾತ್ರ ರಕ್ಷಣಾ ಪಡೆಗಳ ಸಾಮರ್ಥ್ಯವನ್ನು ಸಂಶಯಿಸಿವೆ ಎಂದರು ತಮ್ನ ರಾಜಕೀಯ ಲಾಭಕ್ಷಾಗಿ ಭಾರತವನ್ನು ದುರ್ಬಲಗೊಳಿಸುವುದನ್ನು ಪಕ್ಷಗಳು ನಿಲ್ಲಿಸಬೇಕು ಎಂದು ಪ್ರಧಾನಿ ಮೋದಿ ಹೇಳದರು ಮಹತ್ತದ ರಾಜತಾಂತ್ರಿಕ ಸಾಧನೆಯಡಿ ಭಾರತ ಇದೇ ಮೊದಲ ಬಾರಿಗೆ ಅಬುಧಾಬಿಯಲ್ಲಿ ಇಸ್ಲಾಮಿಕ್ ಸಹಕಾರ ಸಂಘ ಓಐಸಿ ಸಭೆಯಲ್ಲಿ ಪಾಲ್ಗೊಂಡು ಭಯೋತ್ವಾದನೆ ವಿರುದ್ದದ ತನ್ನ ಹೋರಾಟ ಯಾವುದೇ ಧರ್ಮದ ವಿರುದ್ದದ ಹೋರಾಟವಲ್ಲ ಎಂದು ಪ್ರತಿಪಾದಿಸಿದೆ ಐಒಸಿ ವಿದೇಶಾಂಗ ಸಚಿವರ ಸಭೆಯ ಉದ್ವಾಟನಾ ಸಮಾರಂಭದಲ್ಲಿ ಮಾತನಾಡಿದ ವಿದೇಶಾಂಗ ಸಚಿವೆ ಸುಷ್ನಾ ಸ್ವರಾಜ್ ಭಯೋತ್ಪಾದನೆ ಮತ್ತು ಉಗ್ರವಾದತ್ವ ವಿವಿಧ ತಲೆಬರಹಗಳನ್ನು ಹೊಂದಿದೆ ವಿಶ್ವದ ಎಲ್ಲ ಧರ್ಮಗಳೂ ಶಾಂತಿ ಸಹಾನುಭೂತಿ ಮತ್ತು ಸಹಬಾಳ್ಲೆಯ ಪರವಾಗಿವೆ ಎಂದರು ಕಳೆದ ನಾಲ್ಕು ವರ್ಷಗಳಲ್ಲಿ ಯುಎಇ ಮತ್ತು ಕೊಲ್ಲಿ ಹಾಗೂ ಪಶ್ಚಿಮ ಏಷ್ತಾ ಪ್ರಾಂತ್ಯದಲ್ಲಿನ ದೇಶಗಳಂತೆ ವಿವಿಧ ದೇಶಗಳೊಂದಿಗಿನ ಸಂಬಂಧಗಳು ಬಲಗೊಂಡಿವೆ

ಇದೇ ಮೊದಲ ಬಾರಿಗೆ ಒಐಸಿ ಸಭೆಯಲ್ಲಿ ಭಾರತ ಅತಿಥಿ ರಾಷ್ಷವಾಗಿ ಪಾಲ್ಗೊಂಡಿದೆ ಭಯೋತ್ಪಾದನೆ ನಿಗ್ರಹಕ್ಕೆ ಪ್ರಧಾನಿ ಮೋದಿ ಕಠಿಣ ನಿರ್ಧಾರ ಕೈಗೊಂಡು ಪಾಕಿಸ್ತಾನ ಆಕ್ರಮಿತ ಜಮ್ಮ ಕಾಶ್ಮೀರದಲ್ಲಿನ ಉಗ್ರರ ನೆಲೆಗಳ ಮೇಲೆ ವೈಮಾನಿಕ ದಾಳಿ ನಡೆಸಿದರು ಎಂದು ಕೇಂದ್ರ ಗೃಹ ಸಚಿವ ರಾಜ್ನಾಥ್ ಸಿಂಗ್ ಹೇಳಿದ್ದಾರೆ ಹೈದರಾಬಾದ್ನಲ್ಲಿಂದು ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಎ ಕಚೇರಿ ಹಾಗೂ ವಸತಿ ಸಂಕೀರ್ಣದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಭಯೋತ್ವಾದನೆ ವಿರುದ್ಧದ ಭಾರತದ ಪ್ರಯತ್ನಕ್ಷೆ ಇಡೀ ವಿಶ್ವ ಬೆಂಬಲ ನೀಡಿದೆ ಎಂದರು ಅಬುಧಾಬಿಯಲ್ಲಿ ನಡೆಯುತ್ತಿರುವ ಇಸ್ಲಾಮಿಕ್ ಸಹಕಾರ ಸಂಘದ ಸಭೆಗೆ ಭಾರತಕ್ಕೆ ಅತಿಥಿ ರಾಷ್ಟವಾಗಿ ಪಾಲ್ಗೊಳ್ಳುವಂತೆ ಆಹ್ವಾನ ದೊರೆತಿರುವುದು ಹೆಮ್ಮೆಯ ಸಂಗತಿ ಎಂದರು ಹೈದರಾಬಾದ್ ನಿಂದಲೇ ಗೃಹ ಸಚಿವರು ಗುವಹಾಟಿಯಲ್ಲಿನ ಕಚೇರಿಯನ್ನು ಸಹ ಉದ್ವಾಟಿಸಿದರು ಸರಣಿ ಉಗ್ರ ಚಟುವಟಕೆಗಳಲ್ಲಿ ತೊಡಗಿಕೊಂಡಿದ್ದ ಸ್ಟೂಡೆಂಟ್ಲ್ ಇಸ್ಲಾಮಿಕ್ ಮೂವ್ಲೆಂಟ್ ಆಫ್ ಇಂಡಿಯಾ ಸಿಮಿ ಗೆ ಸರ್ಕಾರ ಇನ್ನೂ ಐದು ವರ್ಷ ನಿಷೇಧ ವಿಸ್ತರಿಸಿದೆ ಸಂಘಟನೆ ವಿಧ್ದಂಸಕ ಚಟುವಟಕೆಗಳಲ್ಲಿ ತೊಡಗಿಕೊಳ್ಳುವುದನ್ನು ಮುಂದುವರಿಸಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ ಸಿಮಿ ತನ್ನ ಕಾನೂನುಬಾಹಿರ ಚಟುವಟಕೆಗಳನ್ನು ನಿಲ್ಲಿಸದೇ ದೇತದ ಜಾತ್ವತೀತ ಭಾವಕ್ಕೆ ಧಕ್ಕೆ ತರುತ್ತಿದ್ದು ಸಿಮಿಯನ್ನು ಕಾನೂನುಬಾಹಿರ ಸಂಘಟನೆ ಎಂದು ಘೋಷಿಸಿರುವುದಾಗಿ ಪ್ರಕಟಣೆ ತಿಳಿಸಿದೆ ಸ್ಟ್ವಾಡ್ರನ್ ಲೀಡರ್ ಸಿದ್ಧಾರ್ಥ್ ವಸಿಪ್ಠ ಅವರ ಅಂತಿಮ ವಿಧಿವಿಧಾನಗಳನ್ನು ಚಂಡೀಗಢದಲ್ಲಿಂದು ನೆರವೇರಿಸಲಾಯಿತು

ವಿದ್ಯಾರ್ಥಿಗಳ ಸ್ಕ್ರಜನಶೀಲತೆ ಹೆಚ್ಚಿಸುವುದರ ಜೊತೆಗೆ ಅವರನ್ನು ಜಾಗೃತಗೊಳಿಸುವ ಹಾಗೂ ಜ್ಞಾನೋದಯ ನೀಡುವ ಸಮಗ್ರ ಶಿಕ್ಷಣ ಅಗತ್ತ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಣನಾಯ್ಡು ಒತ್ತಿ ಹೇಳಿದ್ದಾರೆ ಹೈದರಾಬಾದಿನ ಆಂಧ್ರ ವಿದ್ಯಾಲಯದ ವಜ್ರಮಹೋತ್ಲವ ಸಮಾರಂಭದಲ್ಲಿ ಮಾತನಾಡಿದ ಅವರು ಎಲ್ಲಾ ಅಂತಾರಾಷ್ವೀಯ ಸಂಸ್ಥೆಗಳು ಭಾರತವನ್ನು ಯುವಶಕ್ತಿಯ ದೇಶ ಎಂದು ಗುರುತಿಸಿದ್ದು ಯುವಕರು ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಬಹುದಾಗಿದೆ ಎಂದರು ಆರೋಗ್ಯ ರಕ್ಷಣೆ ಗುಣಮಟ್ಟದ ಶಿಕ್ಷಣ ಉದ್ಯೋಗ ಮತ್ತು ಕೌಶಲ್ಯ ಉತ್ತೇಜನದ ಮೂಲಕ ಮಾನವ ಸಂಪನ್ಗೂಲವನ್ನು ಬಂಡವಾಳವಾಗಿಸುವ ಬಗ್ಗೆ ಗಮನಹರಿಸಬೇಕಿದೆ ಎಂದು ಉಪರಾಷ್ಟಪತಿ ಸಲಹೆ ನೀಡಿದರು ಮಾನವ ಸಂಪನ್ಮೂಲ ವಲಯದಲ್ಲಿ ಭಾರತ ಅಭೂತಪೂರ್ವ ಪ್ರಗತಿ ಸಾಧಿಸಿದ್ದರೂ ಅನಕ್ಷರತೆ ಕಡಿಮೆ ಗುಣಮಟ್ಟದ ಸಾರ್ವಜನಿಕ ಸೇವೆಗಳು ಮತ್ತು ಲಿಂಗ ತಾರತಮ್ಯದ ಸವಾಲುಗಳನ್ನು ಎದುರಿಸುತ್ತಿದೆ ಎಂದು ಅವರು ಕಳವಳ ವ್ಲಕ್ಷಪಡಿಸಿದರು ಜೈಷ್ ಎ ಮೊಹಮದ್ ಮುಖ್ಜಸ್ವ ಮಸೂದ್ ಅಜ ರ್ ಪಾಕಿಸ್ತಾನದಲ್ಲಿರುವುದಾಗಿ ಪಾಕಿಸ್ತಾನದ ವಿದೇತಾಂಗ ಸಚಿವ ಶಾಹ್ ಮೊಹಮೂದ್ ಖುರೇಷಿ ಒಪ್ಪಿಕೊಂಡಿದ್ದಾರೆ ಮಸೂದ್ ಅಜ್ ರ್ ಅನಾರೋಗ್ಧದಿಂದ ಬಳಲುತ್ತಿರುವುದಾಗಿಯೂ ಅವರು ತಿಳಿಸಿದ್ದಾರೆ

ಮಲ್ವಾಮಾ ದಾಳಿಯಲ್ಲಿ ಜೈಷ್ ಎ ಮೊಹಮದ್ ಪಾತ್ರ ಕುರಿತ ಕಡತಗಳನ್ನು ಭಾರತ ಬುಧವಾರ ಪಾಕಿಸ್ತಾನಕ್ಕೆ ಹಸ್ತಾಂತರಿಸಿತ್ತು ಕಳೆದ ಎರಡು ದಶಕಗಳಿಂದ ಪಾಕಿಸ್ತಾನದಲ್ಲಿ ಜೈಷ್ಎ ಮೊಹಮದ್ ಸಂಘಟನೆ ಸಕ್ರಿಯವಾಗಿದ್ದು ಬಹವಾಲ್ಪರದಲ್ಲಿ ತನ್ನ ಕೇಂದ್ರ ಕಚೇರಿ ಹೊಂದಿದೆ

ನಿವ್ಯತ್ತ ಲೆಫ್ಲಿನೆಂಟ್ ಜನರಲ್ ರವಿ ದಸ್ನಾನೆ ಅವರ ಅರ್ಜಿಯನ್ನು ನ್ನಾಯಮೂರ್ತಿ ಡಿ ವ್ಯೆಚಂದ್ರಚೂಡ್ ನೇತೃತ್ವದ ಪೀಠ ತಿರಸ್ತರಿಸಿದೆ

ಕಳೆದ ತಿಂಗಳು ಒಂದು ಲಕ್ಷ ಕೋಟ ರೂಪಾಯಿಗೂ ಹೆಚ್ಚನ ತೆರಿಗೆ ಸಂಗ್ರಹವಗಿತ್ತು

ಪ್ರಯಾಣಿಕರ ಸುರಕ್ಷತೆ ಮತ್ತು ಭದ್ರತೆ ರೈಲ್ವೆ ಇಲಾಖೆಯ ಆದ್ಯತೆಯಾಗಿದ್ದು ಅಪಘಾತ ಸಾವುಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಇಲಾಖೆ ಬಧ್ಗವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ ನವದೆಹಲಿಯಲ್ಲಿ ಐದು ವರ್ಷಗಳ ರೈಲ್ವೆ ಇಲಾಖೆ ಸಾಧನೆ ಕುರಿತ ಪುಸ್ತಕ ಬಿಡುಗಡೆ ಮಾಡಿದ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಎಲ್ಲಾ ಮಾನವರಹಿತ ರೈಲ್ವೆ ಹಳಿ ದಾಟುವಿಕೆಯನ್ನು ನಿಲ್ಲಿಸಲಾಗಿದೆ ಎಂದರು ಉತ್ತರಪ್ರದೇಶದ ಫಜಿಯಾಬಾದ್ನಲ್ಲಿ ಆಯುಷ್ ಸಚಿವ ಶ್ರೀಪಾದ್ ಯಸ್ಲೋ ನಾಯಕ್ ಯುನಾನಿ ದಿಪಧಗಳ ರಾಷ್ಟೀಯ ಸಂಸ್ಥೆಯ ಶಂಕುಸ್ಥಾಪನೆ ನೆರವೇರಿಸಿದರು ಸಮಾರಂಭದಲ್ಲಿ ಮಾತನಾಡಿದ ಅವರು ಯುನಾನಿ ಸೇರಿದಂತೆ ಇತರ ಆಯುಷ್ ಪದ್ದತಿಗಳ ಕುರಿತಂತೆ ಗುಣಮಟ್ಟದ ಶಿಕ್ಷಣ ನೀಡಲು ಸಂಶೋಧನೆಗೆ ಮತ್ತು ಆರೋಗ್ಡ ಸೇವೆಗಳ ಪ್ರೋತ್ಸಾಹಕ್ಕೆ ಸಂಸ್ಟೆ ಸ್ವಾಪಿಸಲಾಗುತ್ತಿದೆ ಎಂದರು